ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿಪರಮೇಶ್ವರ್ ವಿಧಾನ ಸೌಧ ಮತ್ತು ವಿಕಾಸ ಸೌಧದ ನಡುವೆ ಇರುವ ಗಾಂಧಿ ಪ್ರತಿಮೆಗೆ ಮಷ್ವ ನಮನ ಸಲ್ಲಿಸಿದರು

ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮರಸ್ಕಾರ ಪ್ರದಾನ ಮಾಡಿದರು ಬಳಿಕ ಮುಖ್ಯಮಂತ್ರಿಗಳು ಮಾತನಾಡಿ ನದಿಮೂಲಗಳಿಂದ ಪೈಪ್ಲೈನ್ ಮೂಲಕ ಹಳ್ಳಗಳಿಗೆ ನೀರು ಪೂರೈಸುವ ಜಲಧಾರೆ ಯೋಜನೆಗೆ ವಿಸ್ತತ ವರದಿ ಸಿದ್ಲಗೊಂಡಿದ್ಲು

ಈ ಯೋಜನೆಯಿಂದ ಪ್ರತಿ ಹಳ್ಳಿಗೆ ನೀರು ಒದಗಿಸಬಹುದು ಎಂದು ತಿಳಿಸಿದರು ಗ್ರಾಮ ನೈರ್ಮಲೀಕರಣಕ್ಕೆ ಪಂಜಾಯಿತಿಗಳು ಪೆಜ್ಜಿನ ಆದ್ಯತೆ ನೀಡಬೇಕಾಗಿದೆ ಕೆರೆಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಕಾಪಾಡಿಕೊಂಡು ಹೋಗುವುದು ಅವಶ್ಯವಾಗಿದೆ ಎಂದು ತಿಳಿಸಿದರು ಬೆಂಗಳೂರಿನ ಪ್ರೆಸ್ಕ್ಲಬ್ ಆವರಣದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಅವರ ಮೊಮ್ಮಗಳು ಸುಮಿತ್ತಾ ಗಾಂಧಿ ಕುಲಕರ್ಣೆ ಸಸಿ ನೆಟ್ಟು ಗಾಂಧಿ ಭಾವಚಿತ್ರಕ್ಕೆ ಮಷ್ವನಮನ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಗಾಂಧಿ ಜಯಂತಿ ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಗಾಂಧೀಜಿ ನಮನ ಕಾರ್ಯಕ್ರಮ ನಡೆಯಿತು ಜಿಲ್ಲಾಧಿಕಾರಿ ಕರೀಗೌಡ ಮಹಾತ್ಸ ಗಾಂಧೀಜಿ ಅವರ ಭಾವಚಿತ್ರಕ್ಷೆ ಮಷ್ಷನಮನ ಸಲ್ಲಿಸಿದರು ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ನಂದಿಗಿರಿಧಾಮದ ತಪ್ಪಲಿನಿಂದ ಬೆಟ್ಟದ ತುದಿಯವರೆಗೂ ಪಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಸಸಿ ನೆಡುವ ಮೂಲಕ ಕೃಷಿ ಇಲಾಖೆ ಪಾಗೂ ಚಿಕ್ಕಬಳ್ಳಾಮರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸಚಿವ ಎನ್

ಶಿವಶಂಕರರೆಡ್ಡಿ ಗಾಂಧೀಜವರ ಪ್ರಮುಖ ತತ್ವಗಳಾದ ಸತ್ತ ಮತ್ತು ಅಹಿಂಸೆಯ ಗುಣಗಳು ಇಡೀ ಜಗತ್ತಿನ ಗಮನಸೆಳೆದು ಅನೇಕರನ್ನು ಪ್ರೇರೇಪಿಸುತ್ತವೆ ಎಂದರು ರಾಯಚೂರಿನಲ್ಲಿ ಪಮ್ಮಿಕೊಂಡಿದ್ದ ಜನ್ಮ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಗಾಂಧೀಜಿ ಪಳ್ಳಗಳ ಅಭಿವೃದ್ಧಿಗಾಗಿ ರಾಮರಾಜ್ಯದ ಕನಸು ಕಂಡಿದ್ದರು ಪೂರಕವೆಂಬಂತೆ ಗ್ರಾಮಗಳ ಅಭಿವೃದ್ಧಿಗಾಗಿ ಸುವರ್ಣ ಗ್ರಾಮ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಹೇಳಿದರು ಮಂಗಳೂರಿನಲ್ಲಿ ಗಾಂಧೀಜಿಗೆ ನಮನ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಯು

ಖಾದರ್ದೇಶ ವೈಜ್ಞಾನಿಕ ತಾಂತ್ರಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಎಷ್ಟು ಉನ್ನತಿ ಸಾಧಿಸಿದರೂ ಅದರ ಹಿಂದೆ ಗಾಂಧೀಜಿಯವರ ಆಶಯಗಳೇ ಉಸಿರಾಗಿರುತ್ತವೆ ಗಾಂಧೀಜಿ ಎಂದರೆ ಭಾರತ ಭಾರತ ಎಂದರೆ ಗಾಂಧೀಜಿ ಎಂಬುದನ್ನು ಜಗತ್ತು ಒಪ್ಪಿದೆ ಎಂದು ಅಭಿಪ್ರಾಯ ಪಟ್ಟರು ಗದಗನಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರಗಳಿಗೆ ಪುಷ್ಪ ಗೌರವ ಅರ್ಪಿಸಿ ಮಹಾತ್ಮಾ ಗಾಂಧೀಜಿ ಅವರ ಕುರಿತು ವಾರ್ತಾ ಇಲಾಖೆಯು ಹೊರತಂದ ಜನಪದ ಮಾರ್ಜ್ ಆಫ್ ಕರ್ನಾಟಕ ಮಾಸಿಕಗಳ ವಿಶೇಷ ಸಂಚಿಕೆಯ ಕಿರುಪುಸ್ತಕಗಳನ್ನು ಜಿಲ್ಲಾ ಪಂಚಾಯಿತಿ ಆಧ್ಯಕ್ಷರು ಬಿಡುಗಡೆ ಮಾಡಿದರು ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ಪಮ್ಮಿಕೊಂಡಿದ್ದ ಗಾಂಧೀಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್

ಬಳ್ಳಾರಿಯಲ್ಲಿಂದು ಪಮ್ಮಿಕೊಂಡಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಗಾಲಿ ಸೋಮಶೇಖರರೆಡ್ಡಿ ಮಾತನಾಡಿ ದೇಶವನ್ನು ಬ್ರಿಟಿಷರ ಕಪಿಮುಷ್ಠಿಯಿಂದ ಬಿಡಿಸಿಕೊಳ್ಳಲು ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟದ ಬಗ್ಗೆ ಇಂದಿನ ಯುವ ಜನತೆ ಅರಿತುಕೊಳ್ಳಬೇಕೆಂದು ಹೇಳಿದರು ಕೊಪ್ಪಳದಲ್ಲಿ ಪಮ್ಮಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕರಡಿ ಸಂಗಣ್ಣ ಇಡೀ ದೇಶಕ್ಕೇ ಮಾದರಿಯಾದ ಅವರಂತಹ ಇನ್ನೋರ್ವ ವ್ಯಕ್ತಿಯನ್ನು ಇಂದು ಕಾಣುವುದು ಕಷ್ಟಕರ ಭಾರತದಲ್ಲಿ ಮಾತ್ರವಲ್ಲದೇ ಇಡೀ ವಿಶ್ವದ ಪಲವು ರಾಷ್ಟಗಳು ಗಾಂಧೀಜಿಯವರಿಗೆ ಆಯಾ ದೇಶದ ಉನ್ನತ ಗೌರವವನ್ನು ನೀಡಿ ಗೌರವಿಸಿವೆ ಎಂದು ಹೇಳಿದರು ಮಹಾತ್ಮಗಾಂಧಿ ಜಯಂತಿ ಅಂಗವಾಗಿ ವಿವಿಧ ರಾಜಕೀಯ ಪಕ್ಷಗಳು ರಾಷ್ಟಪಿತನ ಭಾವಚಿತ್ರಕ್ಕೆ ಸಲ್ಲಿಸಿದರು ರಾಜ್ಯ ಬಿಜೆಪಿ ವತಿಯಿಂದ ಸ್ವಚ್ವತಾ ಅಭಿಯಾನವನ್ನು ಬೆಂಗಳೂರಿನಲ್ಲಿಂದು ಪಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ವಿಧಾನ ಸಭೆಯ ಉಪನಾಯಕ ಆರ್ ಅಶೋಕ್ ಓರಿಯ ಮುಖಂಡರಾದ ಗೋವಿಂದ ಕಾರಜೋಳ ಸಂಸದ ಪಿ

ಮೋಪನ್ ಕಾರ್ಯಕರ್ತರೊಂದಿಗೆ ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಕುವೆಂಪು ಉದ್ಯಾನದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕುವೆಂಪು ಪುಕ್ಥಳಿ ಸ್ವಚ್ಛಗೊಳಿಸಿ ಸ್ಥಳೀಯರಿಗೆ ಘನ ತ್ಕಾಜ್ಯ ನಿರ್ವಹಣೆ ಜಾಗೃತಿ ಮೂಡಿಸುವ ಪುಸ್ತಕ ವಿತರಿಸಿದರು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಉಪಮುಖ್ಕಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಸಿ ಕಾರ್ಯಾಧ್ವಕ್ಷ ಈಶ್ವರ್ ಖಂಡ್ರೆ ಮಾಜಿ ಸಚಿವರಾದ ರಾಮಲಿಂಗಾರೆಡ್ಡಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಷ್ಪನಮನ ಸಲ್ಲಿಶಿ ಗೌರವ ಸಲ್ಲಿಸಿದರು ಬಳಿಕ ಮಾತನಾಡಿದ ಡಾ

ಪರಮೇಶ್ವರ್ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರು ಪ್ರತಿಪಾದಿಸಿದ್ದ ಸರ್ವಧರ್ಮ ಸಮಾನತೆ ಸಹಿಷ್ಣತಾ ಸಿದ್ದಾಂತಗಳನ್ನು ಇದುವರೆಗೂ ಪಾಲಿಸಿಕೊಂಡು ಬಂದಿದೆ ಅವುಗಳು ಇಂದಿಗೂ ಪ್ರಸ್ತುತ ಎಂದು ಹೇಳಿದರು

ಇದರಿಂದ ಪ್ರಯಾಣಿಕರಿಗೆ ಸ್ವಜ್ವತಾ ಹೊದಿಕೆ ಲಭ್ಯವಾಗುತ್ತಿದೆ ಎಂದು ತಿಳಿಸಿದರು ಶೌಚಾಲಯ ಶುಚಿತ್ವ ಕಾಪಾಡಲು ಪ್ರಯಾಣಿಕರು ಪೆಜ್ಜಿನ ಗಮನ ಪರಿಸ ಬೇಕೆಂದು ಮನವಿ ಮಾಡಿದ ಅವರು ಆಪಾರ ಪದಾರ್ಥಗಳ ಮಾರಾಟದಲ್ಲಿ ಹೆಚ್ಚಿನ ಪಣ ವಸೂಲಿ ಮಾಡುವ ಗುತ್ತಿಗೆದಾರರ ಪರವಾನಿಗೆಯನ್ನು ರದ್ದುಪಡಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮಹಾತ್ಮ ಗಾಂಧಿ ಅವರು ಅಂದು ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮಾಡಿದ ಕೇವಲ ಹತ್ತು ನಿಮಿಷಗಳ ಭಾಷಣವನ್ನು ಪಳ್ಳಿಗಾಡಿನ ಜನರು ಮಹಿಳೆಯರು ಮಹಾತ್ನನ ಭಾಷಣವನ್ನು ಅರ್ಥೈಸಿಕೊಂಡು ಉದಾರ ದೇಣಿಗೆ ನೀಡಿ ಭಾರತದ ಸ್ವಾತಂತ್ರ್ಕ ಚಳುವಳಿಗೆ ಬಳುವಳಿಯಾದರು

ಫಲಾನುಭವಿ ಚಂದ್ರಕಲಾ ಜನೌಷಧಿಯಿಂದಾಗಿ ವೈದ್ಯಕೀಯ ವೆಚ್ಚ ಕಡಿಮೆಯಾಗಿದೆ ಎಂದರು